ನಾಳೆ ನಾಮಪತ್ರಗಳ ಪರಿಶೀಲನೆ ಕಾರ್ಯ ನಡೆಯಲಿದ್ದು

ಮೈಸೂರು ಕೊಡಗು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಪ್ರತಾಪ್ ಸಿಂಹ ದಕ್ಷಿಣ ಕನ್ನಡ ಕ್ಷೇತ್ರದ ಬಿಜೆಪ ಅಭ್ಯರ್ಥಿಯಾಗಿ ನಳಿನ್ ಕುಮಾರ್ ಕಟೀಲ್ ಇಂದು ಬೆಳಗ್ಗೆ ನಾಮಪತ್ರ ಸಲ್ಲಿಸಿದರು ತೆಲಂಗಾಣದಲ್ಲಿ ಹಲವು ಶ್ರಮುಖ ನಾಯಕರು ಇಂದು ತಮ್ನ ನಾಮಪತ್ರಗಳನ್ನು ಸಲ್ಲಿಸಲಿದ್ದಾರೆ

ಇಂದು ನಾಮಪತ್ರ ಸಲ್ಲಿಕೆಯ ಅವಧಿ ಮುಗಿಯಲಿದೆ ಪ್ರಮುಖ ಪಕ್ಷಗಳಾದ ಕಾಂಗ್ರೆಸ್ ಮತ್ತು ಬಿಜೆಪಿ ಕಡೆಯ ಘಳಗೆಯಲ್ಲಿ ತಮ್ಮ ಅಭ್ಯರ್ಥಿಗಳ ಪಟ್ಲಿಯನ್ನು ಅಂತಿಮಗೊಳಿಸಿವೆ

ಮೇಧಕ್ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ರಘುನಂದನ್ ರಾವ್ ಕಣಕ್ಕಿಳಿಯಲಿದ್ದಾರೆ ಇದಲ್ಲದೆ ನಿಜಾಮಾಬಾದ್ ಮೊದಲಾದ ಕ್ಷೇತ್ರಗಳಲ್ಲಿ ಪ್ರತಿಭಟನೆ ಸೂಚಕವಾಗಿ ಕೆಲವು ಕ್ಷಷಿಕರು ನಾಮಪ್ರತಗಳನ್ನು ಸಲ್ಲಿಸುವ ಬಗ್ಗೆ ವರದಿಯಾಗಿದೆ ಲೋಕಸಭಾ ಚುನವಣೆ ಹಿನ್ನೆಲೆಯಲ್ಲಿ ಅಸ್ತಾಂನಲ್ಲಿ ಆಕ್ರಮ ಮದ್ದ ಸಾಗಣೆ ತಡೆಯಲು ಅಬಕಾರಿ ಇಲಾಖೆ ಫೈಯಿಂಗ್ ಸ್ತಾಡ್ ನಿಯೋಜಿಸಿದೆ

ಲೋಕಸಭಾ ಚುನಾವಣೆಗೆ ಒಡಿತಾದಿಂದ ಸ್ಪರ್ಧಿಸಲಿರುವ ತನ್ನ ಇಬ್ಬರು ಅಭ್ಯರ್ಥಿಗಳ ಇನ್ನೊಂದು ಪಟ್ಟಿಯನ್ನು ಬಿಜೆಪಿ ಇಂದು ಬಿಡುಗಡೆಗೊಳಿಸಿದೆ ಮಾಜಿ ಸಂಸದ ಖರ್ದೇಲ ಸ್ತೇನ್ರನ್ನು ಖಂಡಮಾಲ್ ಕ್ಷೇತ್ರದಿಂದ ಕಣಕ್ಕಿಳಿಸಲಾಗಿದೆ ನಿನ್ನೆತಾನೆ ಬಿಜೆಪಿ ಸೇರ್ಪಡೆಯಾದ ಮಾಜಿ ಒಡಿಶಾ ಡಿಜೆಪಿ ಪ್ರಕಾಶ್ ಮಿಶ್ರಾ ಅವರನ್ನು ಕಟಕ್ ಕ್ಷೇತ್ರದ ಅಭ್ಲರ್ಥಿಯನ್ನಾಗಿ ಕಣಕ್ಕಿಳಿಸಲಾಗಿದೆ

ಬಿಜೆಪಿ ರಾಜ್ಯಸಭಾ ಸಂಸದ ಪ್ರಶಾಂತ್ನಂದ ಅವರ ಪುತ್ರ ರಿಷಬ್ ನಂದ ಅವರನ್ನು ಬೆಗುನಿಯಾ ವಿಧಾನಸಾ ಕ್ಷೇತ್ರದಿಂದ ಹಾಗೂ ದೇಬಂದ್ರ ಮಹಾಪಾತ್ರ ಅವರನ್ನು ರಾಯ್ರಖೊಲ್ ಕ್ಷೇತ್ರದಿಂದ ಕಣಕ್ಕಿಳಿಸಲಾಗಿದೆ

ಮೂರು ಬಾರಿ ತಲಾಖ್ ಎಂದು ಹೇಳುವ ಮೂಲಕ ವೈವಾಹಿಕ ಸಂಬಂಧವನ್ನು ಕಡಿದುಕೊಳ್ಳುವ ಆಚರಣೆಯನ್ನು ಶಿಕ್ಷಾರ್ಹ ಅಪರಾಧವೆಂದು ಈ ಸುಗ್ರವಾಜ್ಞೆಯಲ್ಲಿ ಪರಿಗಣಿಸಲಾಗಿದೆ

ರಾಷ್ಷ ರಾಜಧಾನಿ ದೆಹಲಿಯಲ್ಲಿ ಸೇವಾ ವಲಯದ ನಿಯಂತ್ರಣ ಯಾರ ಜವಾಬ್ಗಾರಿ ಎನ್ನುವ ಬಗ್ಗೆ ತುರ್ತಾಗಿ ನಿರ್ಧರಿಸಲು ಈ ವಿಷಯವನ್ನು ವಿಸ್ಸಿತ್ತ ನ್ನಾಯಪೀಠಕ್ಕೆ ಒಪ್ಪಿಸಬೇಕು ಎಂದು ಆಮ್ ಆದ್ಗಿ ಪಕ್ಷದ ಸರ್ಕಾರ ಇಂದು ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಿದೆ ಮುಖ್ಯನ್ನಾಯಮೂರ್ತಿ ರಂಜನ್ ಗೋಗೊಯ್ ನೇತೃತ್ವದ ಪೀಠ ಈ ಮನವಿಯ ಬಗ್ಗೆ ತಾನು ಪರಿತೀಲಿಸುವುದಾಗಿ ದೆಹಲಿ ಸರ್ಕಾರದ ವಕೀಲರಿಗೆ ತಿಳಿಸಿತು

ಕೊವೇಷಿಯಾ ಬೊಲಿವಿಯಾ ಮತ್ತು ಚಿಲಿ ದೇಶಗಳಿಗೆ ರಾಷ್ಟಪತಿಗಳ ಈ ಪ್ರವಾಸ ನಿಗದಿಯಾಗಿದೆ ಅವರು ತಮ್ನ ವಿದೇಶ ಪ್ರಯಾಣದ ಮೊದಲ ಚರಣದಲ್ಲಿ ಇಂದು ಸಂಜೆ ಕ್ರೊವೇಷಿಯಾದ ರಾಜಧಾನಿ ಝಗ್ಗೆಬ್ ತಲುಪಲಿದ್ದಾರೆ ರಾಷ್ಲಪತಿಯವರು ಕೊವೇಷಿಯಾ ಭೇಟಿಯ ಸಂದರ್ಭದಲ್ಲಿ ಅಲ್ಲಿನ ಅಧ್ಯಕ್ಷರು ಹಾಗೂ ಪ್ರಧಾನಮಂತ್ರಿಯೊಂದಿಗೆ ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಬಗ್ಗೆ ಚರ್ಚಿಸಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಪೂರ್ವ ವಿಭಾಗದ ಕಾರ್ಯದರ್ಶಿ ವಿಜಯ್ ಠಾಕೂರ್ ಸಿಂಗ್ ತಿಳಿಸಿದ್ದಾರೆ ಉಭಯ ದೇಶಗಳ ನಡುವೆ ಹಲವು ವಲಯಗಳಲ್ಲಿ ಹೂಡಿಕೆಗೆ ಇರುವ ವಿಸ್ತತ ಅವಕಾಶಗಳ ಬಗ್ಗೆ ಉಭಯ ನಾಯಕರು ಪರಿತೀಲಿಸಲಿದ್ದಾರೆ ಎಂದು ಅವರು ಹೇಳಿದ್ದಾರೆ ಇದು ರಾಷ್ಲಪತಿ ಕೋವಿಂದ್ ಕ್ರೋವೇಷ್ಯಾಕ್ಷೆ ನೀಡುತ್ತಿರುವ ಮೊದಲ ಭೇಟಿಯಾಗಿದೆ ನಂತರ ಬೊಲವಿಯಾ ದೇಶದಲ್ಲಿ ರಾಷ್ಲಪತಿಯವರು ಅಲ್ಲಿಯ ರಾಷ್ಲಾಧ್ಯಕ್ಷರೊಂದಿಗೆ ನಿಯೋಗ ಮಟ್ಲದ ಮಾತುಕತೆಗಳಲ್ಲಿ ಪಾಲ್ಗೊಳ್ಳುತ್ತಾರೆ ಭಾರತ ಬೊಲಿವಿಯಾ ವಾಣಿಜ್ಞ ಒಕ್ಕೊಟದ ಸಭೆಯಲ್ಲಿ ಭಾಗವಹಿಸುತ್ತಾರೆ ಮತ್ತು ವಿದ್ನಾರ್ಥಿವ್ಯಂದದೊಂದಿಗೆ ಸಂವಾದ ನಡೆಸಲಿದ್ದಾರೆ

ಉಭಯ ದೇಶಗಳ ನಡುವಿನ ವಹಿವಾಟು ಸಂಬಂಧಗಳು ಸಹ ಸುಧಾರಣೆಯಾಗಿವೆ ಆ ದೇಶದ ಸಾಮರ್ಥ್ಲ ವರ್ಧನೆ ಪ್ರಕ್ರಿಯೆಗಳಿಗೆ ಭಾರತ ಸಹಕಾರ ನೀಡುತ್ತಿದೆ ಎಂದು ವಿಜಯ್ ಠಾಕೂರ್ ಸಿಂಗ್ ವಿವರಿಸಿದರು

ಅಲ್ಲಿಯೂ ಸಹ ಅವರು ಪರಸ್ಪರ ಹಿತಾಸಕ್ತಿಯ ಹಲವು ವಿಷಯಗಳ ಕುರಿತು

ಉಭಯ ದೇಶಗಳ ನಡುವಣ ವಹಿವಾಟು ಮತ್ತು ಆರ್ಥಿಕ ಸಂಬಂಧಗಳ ಸುಧಾರಣೆ ವಿಷಯ ಮಾತುಕತೆ ಕಾರ್ಯಸೂಚಯಳ್ಲಿ ಪ್ರಾಮುಖ್ಯ ಪಡೆದಿದೆ

ಈ ವಿಷಯ ಕುರಿತಂತೆ ಮೂರು ತಿಂಗಳಲ್ಲಿ ಶಿಫಾರಸ್ತುಗಳನ್ನು ನೀಡಬೇಕೆಂದು ಸಮಿತಿಗೆ ಮನವಿ ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ

ಸಂಪೂರ್ಣ ಡಿಜಟಲ್ ಸಾಲ ನೀಡಿಕೆ ಕಂಪೆನಿಗಳು ಸೇರಿದಂತೆ ಪೇಮೆಂಟ್ ಬ್ಲಾಂಕುಗಳೊಂದಿಗೆ ತೀಪ್ರದಲ್ಲೇ ಸಮಾಲೋಚನಾ ಪ್ರಕ್ರಿಯೆ ಆರಂಭವಾಗಲಿದೆ ಎಂದು ತಿಳಿಸಿದರು

ನ್ನೂಜಿಲೆಂಡ್ನ ಅತ್ಯಂತ ಶಕ್ತಿಶಾಲಿ ನ್ನಾಯಾಂಗ ತನಿಖಾ ಸಂಸ್ಥೆಯಾದ ರಾಯಲ್ ಕಮೀಷನ್ ವಿಚಾರಣೆ ನಡೆಸಲಿದೆ ಎಂದು ಅರ್ಡೆನ್ ಹೇಳಿದ್ದಾರೆ

ನ್ಲೂಜಲೆಂಡ್ನ ಗುಪ್ತಚರ ಇಲಾಖೆಗಳು ವ್ಯಾಪಕ ಟೀಕೆಗೊಳಗಾಗಿದೆ ಉತ್ತರ ಪ್ರದೇಶದ ಮುಜಾಫರ್ ನಗರ ಜಿಲ್ಲೆಯಲ್ಲಿ ಐಪಿಎಲ್ ಪಂದ್ಯಕ್ಷೆ ಬಾಜಿ ಕಟ್ಟರುವ ಆರೋಪದಡಿ ಐವರನ್ನು ಬಂಧಿಸಲಾಗಿದೆ

ವಹ್ಲೇನಾ ಚೌಕಿಯ ಅಂಗಡಿಯೊಂದರ ಮೇಲೆ ದಾಳಿ ಮಾಡಿದಾಗ ಹೊಲೀಸರು ಐವರನ್ನು ವಶಕ್ಷೆ ಪಡೆದಿದ್ದು ಅವರ ವಿಚಾರಣೆ ನಡೆಸಲಾಗುತ್ತಿದೆ ಜಮ್ನು ಕಾಶ್ನೀರದಲ್ಲಿ ಭದ್ರತಾ ಪಡೆಗಳು ತ್ರೀನಗರದ ಹೊರ ವಲಯದಲ್ಲಿ ನಿನ್ನೆ ಮೂವರು ಜೈಪ್ ಎ ಮೊಹಮ್ನದ್ ಭಯೋತ್ಪಾದಕರನ್ನು ಬಂಧಿಸಿವೆ ತ್ರೀನಗರ ಬಾರಾಮುಲ್ಲಾ ಮಾರ್ಗದ ಲಾವಾಯ್ಪೋರಾದಲ್ಲಿ ಗುಪ್ತಚರ ಇಲಾಖೆಯ ಖಚಿತ ಮಾಹಿತಿಯ ಆಧಾರದ ಮೇಲೆ ನಡೆಸಿದ ಕಾರ್ಯಾಚರಣೆಯಲ್ಲಿ ಅವರನ್ನು ದಸ್ತಗಿರಿ ಮಾಡಲಾಯಿತು